ಕೇಂದ್ರ ಕೃಷಿ ಸಚಿವರಿಗೆ ಸಲ್ಲಿಕೆ ವಿಶ್ವಭಾರತಿ ವಿಶ್ವವಿದ್ಯಾಲಯ ನೀಡಿದ ಅತ್ಯುತ್ತಮ ವಿಚಾರಗಳನ್ನು ಭಾರತ ಇಡೀ ವಿಶ್ವಕ್ಕೆ ತಲುಪಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಶಾಂತಿನಿಕೇತನದ ವಿಕ್ಷ ಭಾರತಿ ವಿಕ್ಷವಿದ್ಯಾಲಯದ ಶತಮಾನೋತ್ವವ ಸಮಾರೋಪ ಸಮಾರಂಭವನ್ನುದ್ದೇತಿಸಿ ವೀಡಿಯೊ ಕಾನ್ಸರೆನ್ ಮೂಲಕ ಭಾಷಣ ಮಾಡಿದ ಅವರು ಪ್ನಾರಿಸ್ ಒಪ್ಪಂದದಲ್ಲಿ ನಿಗದಿಪಡಿಸಿರುವ ಪರಿಸರ ಸಂಬಂಧಿತ ಗುರಿ ಸಾಧಿಸಲು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿರುವ ಒಂದು ಪ್ರಮುಖ ರಾಷ್ಷ ಭಾರತವಾಗಿದೆ ಅಂತಾರಾಷ್ಷೀಯ ಸೌರಮೈತ್ರಿ ಕೂಟ ಮೂಲಕ ಪರಿಸರವನ್ನು ರಕ್ಷಿಸುವ ತಂಡದ ನೇತೃತ್ವವನ್ನು ಭಾರತ ವಹಿಸಿದೆ ಎಂದು ಹೇಳಿದರು ವಿಶ್ವವಿದ್ಯಾಲಯದ ಕುಲಾಧಿಪತಿಯೂ ಆಗಿರುವ ಪ್ರಧಾನಮಂತ್ರಿಯವರು ಗುರುದೇವ್ ಅವರ ದೂರದ್ವಷ್ಷಿ ಆತ್ಸಿರ್ಭರ ಭಾರತದ ಒಂದು ಭಾಗವಾಗಿದೆ ಭಾರತದ ಅಭಿವೃದ್ಧಿಯನ್ನು ವಿಶ್ವದ ಅಭಿವೃದ್ಧಿಯೊಂದಿಗೆ ಕೊಂಡೊಯ್ಯುವ ಮಾರ್ಗವಾಗಿದೆ ಎಂದು ಹೇಳಿದರು ಭಾರತದಲ್ಲಿರುವ ಅತ್ಯುತ್ತಮ ವಿಚಾರಗಳು ವಿಶ್ವದ ಇತರರಿಗೆ ದೊರೆಯಬೇಕು ಅಲ್ಲದೇ ವಿಶ್ವದ ಇತರೆಡೆ ಇರುವ ಎಲ್ಲ ಉತ್ತಮ ವಿಚಾರಗಳನ್ನು ಭಾರತ ಕಲಿಯಬೇಕು ಎಂಬುದು ಗುರುದೇವ್ ಅವರ ಆಶಯವಾಗಿತ್ತು ಎಂದು ಪ್ರಧಾನಮಂತ್ರಿ ಹೇಳಿದರು ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧನ್ಕರ್ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಉಪಸ್ಥಿತರಿದ್ದರು

ಆ ನಂತರ ಈ ವಿಶ್ವವಿದ್ಯಾಲಯವನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ಘೋಷಿಸಲಾಗಿತ್ತು

ಈ ಕುರಿತು ಟ್ನೀಟ್ ಮಾಡಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾತ್ರಿ ಕರ್ಪ್ಲೂ ಜಾರಿಗೆ ಬಂದರೂ ಕ್ರಿಸ್ಮಸ್ ಹಬ್ಲದ ಶ್ರಯುಕ್ತ ಇಂದು ರಾತ್ರಿ ನಡೆಯಲಿರುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಮಧ್ಯರಾತ್ರಿ ಸಾಮೂಹಿಕ ಪ್ರಾರ್ಥನೆಯನ್ನು ಯಾವುದೇ ಅಡಚಣೆಯಲ್ಲದೆ ಮಾಡಬಹುದು ಎಂದು ಸ್ವಪ್ಪಪಡಿಸಿದ್ದಾರೆ ವಿಮಾನ ನಿಲ್ಲಾಣಲ್ಲಿ ಈಗಾಗಲೇ ಆರೋಗ್ಯ ಸಿಬ್ಲಂದಿಯನ್ನು ನಿಯೋಜಿಸಲಾಗಿದ್ದು ವಿದೇಶದಿಂದ ಬರುವ ಪ್ರಯಾಣಿಕರಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯವಾಗಿದೆ ರೂಪಾಂತರಗೊಂಡ ಕೊರೊನಾ ವೈರಾಣು ಸೋಂಕು ಹರಡುವಿಕೆ ತಡೆಗಟ್ಟುವ ನಿಟ್ಟನಲ್ಲಿ ಸಾರ್ವಜನಿಕರು ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಈ ಮಧ್ಯೆ ಸಾರ್ವಜನಿಕರ ಹಿತದ್ವಷ್ಟಿಯಿಂದ ಸರ್ಕಾರ ಈ ಕ್ರಮ ಕ್ಲೆಗೊಂಡಿದ್ದು ಹೊಸ ವರ್ಷಾಚರಣೆಯ ಸಭೆ ಸಮಾರಂಭಗಳನ್ನು ನಿಷೇಧಿಸಲಾಗಿದೆ ಎಂದು ಆರೋಗ್ಯ ಕುಟುಂಬ ಕಲ್ಕಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ತಿಳಿಸಿದ್ದಾರೆ ಈ ನಡುವೆ ಇಂದಿನಿಂದ ಜಾರಿಗೊಳಿಸಿರುವ ರಾತ್ರಿ ಕರ್ಪ್ಯೂ ಕುರಿತ ಮಾರ್ಗಸೂಚಿಗಳನ್ನು ಸರ್ಕಾರ ಪ್ರಕಟಿಸಿದೆ

ಈ ಅವಧಿಯಲ್ಲಿ ಬಾಲಿ ವಾಹನಗಳು ಸೇರಿದಂತೆ ಎಲ್ಲಾ ರೀತಿಯ ಸರಕು ವಾಹನಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ

ರಾತ್ರಿ ವೇಳೆ ದೂರದ ಪ್ರದೇಶಗಳಿಗೆ ಬಸ್ ರೈಲು ಹಾಗೂ ವಿಮಾನಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ

ಪ್ರಧಾನಮಂತ್ರಿ ಕಿಸಾನ್ ಸಮ್ನಾನ್ ನಿಧಿ ಪಿಎಂ ಕಿಸಾನ್ ಅಡಿಯಲ್ಲಿ ಮುಂದಿನ ಆರ್ಥಿಕ ನೆರವಿನ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೀಡಿಯೊ ಕಾನ್ವರೆನ್ಸ್ ಮೂಲಕ ನಾಳೆ ಬಿಡುಗಡೆ ಮಾಡಲಿದ್ದಾರೆ

ಪಿಎಂ ಕಿಸಾನ್ ಯೋಜನೆ ಮತ್ತು ಕೇಂದ್ರ ಸರ್ಕಾರ ರೈತರ ಕಲ್ಲಾಣಕ್ಕಾಗಿ ಜಾರಿಗೆ ತಂದಿರುವ ಹಲವಾರು ಯೋಜನೆಗಳ ಕುರಿತು ರೈತರು ತಮ್ನ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿರುತ್ತಾರೆ

ನಾಳೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ನದಿನದ ಅಂಗವಾಗಿ ಉತ್ತಮ ಆಡಳಿತ ದಿನ ಆಚರಿಸಲಾಗುತ್ತಿದೆ ಉತ್ತಮ ಆಡಳಿತ ನಡೆಸುವ ನಿಟ್ಟನಲ್ಲಿ ಸರ್ಕಾರದ ಈ ಯೋಜನೆ ಒಂದು ಕ್ರಮವಾಗಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾಯ್ಲೆಗಳನ್ನು ಬೆಂಬಲಿಸಿ ಮೂರು ಲಕ್ಷಕೂ ಅಧಿಕ ರೈತರು ಸಹಿ ಮಾಡಿದ ಪತ್ರವನ್ನು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರಿಗೆ ಸಲ್ಲಿಸಲಾಗಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಕೈಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೊಸ ಕೈಷಿ ಕಾಯ್ದೆಗಳಗೆ ಗೌರವ ಹಾಗೂ ಬೆಂಬಲ ನೀಡುವ ಉತ್ಲಾಹ ದೇಶಾದ್ಯಂತ ಎಲ್ಲ ರೈತರಿಗೂ ಬರಬೇಕು ಎಂದು ಹೇಳಿದರು ಕೃಷಿ ಸುಧಾರಣೆ ಕಾಯ್ದೆಗಳು ಬಹಳ ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದವು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಿರ್ಧಾರದಿಂದ ಹೊಸ ಕಾಯ್ದೆ ರೂಪಿಸಲು ಸಾಧ್ವವಾಗಿದೆ ಎಂದು ಅವರು ಹೇಳಿದರು

ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆ ಕುರಿತು ಮಾಧ್ಯಮ ವರದಿಗೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ಈ ವರದಿ ಸುಳ್ಳನಿಂದ ಕೂಡಿದ್ದು ದಾರಿತಪ್ಪಿಸುವಂತಿದೆ ಮಹತ್ತದ ಸಂಬಂಧಗಳ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡುವುದು ಬೇಜಾವಬ್ದಾರಿಯಿಂದ ಕೂಡಿದೆ ಎಂದಿದ್ದಾರೆ ಈ ಮಧ್ಯೆ ಭಾರತದಲ್ಲಿರುವ ರಷ್ಯಾ ರಾಯಭಾರಿ ನಿಕೊಲಾಯ್ ಕುಡಶೇವ್ ವಾರ್ಷಿಕ ಶ್ವಂಗಸಭೆ ಕುರಿತು ಪ್ರಕಟಗೊಂಡಿರುವ ವರದಿ ಸತ್ವಕ್ಷೆ ದೂರವಾದದ್ದು ಎಂದು ಹೇಳಿದ್ದಾರೆ ತಲೆಮರೆಸಿಕೊಂಡಿದ್ದ ಖಲಿಸ್ತಾನದ ಉಗ್ರವಾದಿ ಗುರ್ದೀತ್ ಸಿಂಗ್ ನಿಜ್ಜರ್ನನ್ನು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ನಿನ್ನೆ ಬಂಧಿಸಿದೆ ಸೈಪ್ರಸ್ನಲ್ಲಿ ಅಡಗಿದ್ದ ಆತ ನಿನ್ನೆ ರಾತ್ರಿ ರಾಷ್ಟ ರಾಜಧಾನಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ವಶಕ್ಕೆ ಪಡೆಯಲಾಗಿದೆ ಆತನನ್ನು ಇಂದು ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಟ್ರ್ಯಾನ್ಲಿಟ್ ವಶಕ್ಕೆ ಪಡೆಯಲಾಗುವುದು ನಂತರ ಹೆಚ್ಚಿನ ವಿಚಾರಣೆಗೆ ಮುಂಬ್ಲೆಗೆ ಕರೆದೊಯ್ಲಲಾಗುವುದು ಎಂದು ಎನ್ಐಎ ತಿಳಿಸಿದೆ